ಪ್ರಸ್ನುತ ಇರುವ ಎಲ್ಲಾ ಅಂತಾರಾಷ್ಷೀಯ ಕಾನೂನುಗಳನ್ನು ಬಲಪಡಿಸುವುದು ಮತ್ತು ಜಾರಿಗೆ ತರುವುದೊಂದೇ

ವಿಶೇಷವಾಗಿ ಪೂರ್ವ ರಾಷ್ಸಗಳೊಂದಿಗೆ ಭಾರತದ ಸಂಬಂಧಗಳನ್ನು ಕುರಿತ ನೀತಿಯಲ್ಲಿ ಈ ಅಂಶಗಳು ಮಹತ್ವ ಪಡೆದಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರಮೋದಿ ಹೇಳಿದ್ಲಾರೆ ಆಸಿಯಾನ್ ದೇಶಗಳೊಂದಿಗೆ ಸಂಪರ್ಕ ಸುಧಾರಣೆಗೆ ಭಾರತ ಆಸಕ್ತವಾಗಿದೆ ಎಂದು ಅವರು ಹೇಳಿದರು ಆಸಿಯಾನ್ ಭಾರತ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ಬ್ಯಾಂಕಾಕ್ಗೆ ಪ್ರಯಾಣ ಬೆಳೆಸುವ ಮುನ್ನ ದೆಹಲಿಯಲ್ಲಿ ಅವರು ಈ ಹೇಳಿಕೆ ನೀಡಿದರು ಶ್ವಂಗಸಭೆಯ ಸಂದರ್ಭದಲ್ಲಿ ತಾವು ಪ್ರಮುಖ ದ್ವಿಪಕ್ಷೀಯ ಮತ್ತು ಜಾಗತಿಕ ವಿಷಯಗಳ ಬಗ್ಗೆ ಹಲವು ದೇಶಗಳ ನಾಯಕರೊಂದಿಗೆ ಸಭೆ ನಡೆಸುವುದಾಗಿ ಅವರು ತಿಳಿಸಿದರು ಭಾರತ ಫೆಸಿಪಿಕ್ ವಲಯದ ಅಭಿವೃದ್ದಿಗಾಗಿ ಭಾರತ ಹೊಂದಿರುವ ದೃಷ್ಟಿಕೋನಗಳನ್ನು ವ್ಯಕ್ತಪಡಿಸಲು ಈ ಶೃಂಗಸಭೆ ಅತ್ಯುತ್ತಮ ಅವಕಾಶವಾಗಿದೆ ಎಂದು ಪ್ರಧಾನಿ ಬಣ್ಣಿಸಿದರು ಅವರು ಬ್ಯಾಂಕಾಕ್ನಲ್ಲಿ ಇಂದು ಸಂಜೆ ಥಾಯ್ಲ್ಲಾಂಡ್ನಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯವನ್ನು ಭೇಟಿಯಾಗಲಿದ್ದಾರೆ ಅಲ್ಲಿ ನೆಲೆಸಿರುವ ಭಾರತೀಯ ಮೂಲದ ಮತ್ತು ಅನಿವಾಸಿ ಭಾರತೀಯ ಸಮುದಾಯ ಥಾಯ್ಲ್ಯಾಂಡ್ ಅಭಿವೃದ್ದಿಗೆ ಮಹತ್ವದ ಕೊಡುಗೆ ನೀಡುತ್ತಿದೆ ಎಂದು ಪ್ರಧಾನಿ ಹೇಳಿದರು

ಈ ನಿಟ್ಲನಲ್ಲಿ ಯಾವುದೇ ದೇಶ ಇಭ್ಗೆಯ ಧೋರಣೆಯನ್ನು ಹೊಂದಬಾರದು ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿಪ್ರಾಯ ಪಟ್ಟಿದ್ದಾರೆ ಉಜ್ಲೇಕಿಸ್ತಾನದ ತಾಪ್ತೆಂಟ್ನಲ್ಲಿ ನಡೆದಿರುವ ಶಾಂಘ್ಲೆ ಸಹಕಾರ ಸಂಘಟನೆ ಶ್ವಂಗಸಭೆಯಲ್ಲಿ ಮಾತನಾಡಿದ ಅವರು ಭಯೋತ್ತಾದನೆಯಿಂದ ಹಲವು ದೇಶಗಳಿಗೆ ತೊಂದರೆಯಾಗುತ್ತಿದೆ ಮತ್ತು ಅಭಿವ್ಯದ್ದಿ ಪ್ರಯತ್ನಗಳು ಕುಂಠಿತವಾಗುತ್ತಿವೆ ಭಯೋತ್ಪಾದನೆ ಪಿಡುಗು ನಿರ್ವಹಣೆಗೆ ಶಾಂಘೈ ಸಹಕಾರ ಸಂಘಟನೆ ಗುಂಪಿನ ದೇಶಗಳು ಒಗ್ಗಟ್ಟಿನ ಪ್ರಯತ್ನ ನಡೆಸಬೇಕು ಎಂದು ಅವರು ಹೇಳದರು ಉಗ್ರವಾದದ ವಿರುದ್ದ ಸಮರ್ಥ ಹೋರಾಟಕ್ಕೆ ಸಚ್ಚಾಗಲು ಒರೆನ್ಬರ್ಗ್ನಲ್ಲಿ ಶಾಂಫೈ ಸಹಕಾರ ಸಂಘಟನೆ ದೇಶಗಳ ಜಂಟಿ ಮಿಲಿಟರಿ ತಾಲೀಮನ್ನು ಯಶಸ್ವಿಯಾಗಿ ಆಯೋಜಿಸಿದ್ದಕ್ಕೆ ರಕ್ಷಣಾ ಸಚಿವರು ರಷ್ಯಾ ದೇಶವನ್ನು ಅಭಿನಂದಿಸಿದರು

ಪರಿಯಾಣದಲ್ಲಿ ವರ್ಷದ ಈ ದಿನಗಳಲ್ಲಿ ಬೆಳೆ ತ್ಯಾಜ್ಯಗಳನ್ನು ಸುಡುವ ಘಟನೆಗಳ ಬಗ್ಗೆ ಮಾಹಿತಿ ನೀಡುವವರಿಗೆ ನಗದು ಬಹುಮಾನ ನೀಡಲಾಗುವುದು ಎಂದು ಅಲ್ಲಿಯ ಮುಖ್ನಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ಫೋಷಿಸಿದ್ದಾರೆ ಬೆಳೆ ತ್ಲಾಜ್ಞ ವಿಲೇವಾರಿಗೆ ಪರ್ಯಾಯ ವ್ಯವಸ್ಥೆಗಳನ್ನು ಸೂಚಿಸುವ ಮೂಲಕ ರೈತರು ತ್ಲಾಜ್ಞವನ್ನು ಸುಡದಂತೆ ನೋಡಿಕೊಳ್ಟಬೇಕು ಎಂದು ಅವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ

ರಾಜಧಾನಿ ದೆಹಲಿಯಲ್ಲಿ ಸಂಚಾರ ದಟ್ಟಣೆ ಸಮಸ್ಥೆಯ ನಿರ್ವಹಣೆಗಾಗಿ ಸಮ ಬೆಸ ಸಂಖ್ಯೆಯ ನೋಂದಣಿ ಹೊಂದಿರುವ ವಾಹನಗಳಿಗೆ ಬೇರೆ ಬೇರೆ ದಿನಗಳಂದು ಸಂಚರಿಸಲು ಅನುಮತಿ ನೀಡುವ ಯೋಜನೆಗೆ ಅಲ್ಲಿಯ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ

ದೆಹಲಿ ಮತ್ತು ಸುತ್ತಮುತ್ತ ಎದುರಾಗಿರುವ ಗಂಭೀರ ವಾಯುಮಾಲಿನ್ನ ಪರಿಸ್ಟಿತಿಯ ನಿರ್ವಹಣೆ ಉದ್ದೇಶದಿಂದ ಈ ಯೋಜನೆಯನ್ನು ತುರ್ತಾಗಿ ಆರಂಭಿಸಲಾಗುತ್ತಿದೆ ಮುಖ್ಯಮಂತ್ರಿ ಅರವಿಂದ ಕೇಜ್ರವಾಲ್ ನಿನ್ನೆ ನಗರ ಸಂಚಾರ ವ್ಯವಸ್ಥೆಯೂ ಸೇರಿದಂತೆ ಸಂಬಂಧಿಸಿದ ಎಲ್ಲಾ ಸಂಸ್ಥೆಗಳ ಅಧಿಕಾರಿಗಳೊಂದಿಗೆ ಈ ಬಗ್ಗೆ ಪರಿಶೀಲಿಸಿದರು

ಅಲ್ಲಿಯ ವಿದೇಶಾಂಗ ಸಚಿವಾಲಯದ ವರದಿಯಲ್ಲಿ ಈ ಅಸಮಾಧಾನವನ್ನು ವ್ಯಕ್ತಪಡಿಸಲಾಗಿದೆ ಲಷ್ಕರ್ ಎ ತಯ್ಖಬಾ ಮತ್ತು ಚೈಷ್ ಎ ಮೊಹಮ್ದದ್ ನಂತಹ ಉಗ್ರರ ಗುಂಪುಗಳ ಮೇಲೆ ಅಮೆರಿಕ ವಿಧಿಸಿರುವ ನಿರ್ಬಂಧಗಳನ್ನು ಜಾರಿಗೊಳಿಸುವಲ್ಲಿಯೂ ಪಾಕಿಸ್ತಾನ ವಿಫಲವಾಗಿದೆ ಎಂದು ಅಮೆರಿಕದ ವರದಿಯಲ್ಲಿ ತೀವ್ರವಾಗಿ ಆಕ್ಷೇಪಿಸಲಾಗಿದೆ ವಾಷಿಂಗ್ಟನ್ನಲ್ಲಿ ಈ ವರದಿಯನ್ನು ಬಿಡುಗಡೆ ಮಾಡಿದ ನಂತರ ಅಮೆರಿಕದ ವಿದೇಶಾಂಗ ಇಲಾಖೆಯ ಶಾಖೆಯಾದ ಭಯೋತ್ಪಾದನೆ ನಿಗ್ರಹ ವಿಭಾಗದ ಸಂಯೋಜಕ ಮತ್ತು ರಾಯಭಾರಿ ನೇಥನ್ ಸೇಲ್ಸ್ ಈ ಮಾಹಿತಿ ನೀಡಿದರು ಪಾಕಿಸ್ತಾನದಲ್ಲಿರುವ ಉಗ್ರರ ಗುಂಪುಗಳು ಇತರ ದೇಶಗಳಲ್ಲಿ ಭಯೋತ್ಪಾದಕ ಕೃತ್ಯಗಳನ್ನು ನಡೆಸುವ ಉದ್ದೇಶ ಹೊಂದಿದೆ ಎಂದು ಸಹ ಅಮೆರಿಕದ ವರದಿಯಲ್ಲಿ ತಿಳಿಸಲಾಗಿದೆ

ಮುಖ್ಯ ಚುನಾವಣಾ ಆಯುಕ್ತ ಸುನೀಲ್ ಅರೋರ ನಿನ್ನೆ ದೆಹಲಿಯಲ್ಲಿ ಈ ಕುರಿತು ಪ್ರಕಟಿಸಿದ್ಲಾರೆ

ದೆಹಲಿಯಲ್ಲಿ ಇಂದು ಸಮಾಚಾರ ಮತ್ತು ಪ್ರಸಾರ ಖಾತೆಯ ಸಚಿವ ಪ್ರಕಾಶ್ ಜಾವಡೇಕರ್ ಈ ಮಾಹಿತಿ ನೀಡಿದ್ದಾರೆ ಭಾರತೀಯ ಚಲನಚಿತ್ರ ರಂಗಕ್ಕೆ ಕಳೆದ ಹಲವು ದಶಕಗಳಲ್ಲಿ ರಜನಿಕಾಂತ್ ನೀಡಿರುವ ಅಪ್ರತಿಮ ಕೊಡುಗೆಗಾಗಿ ಈ ಬಾರಿ ಅವರನ್ನು ಸನ್ನಾನಿಸಲಾಗುತ್ತಿದೆ ಎಂದು ಅವರ ಹೇಳಿದ್ದಾರೆ ಈ ಚಲನ ಚಿತ್ರೋತ್ಸವದ ಸಂದರ್ಭದಲ್ಲಿ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಖ್ಯಾತ ಫ್ರೆಂಚ್ ಚಿತ್ರನಟಿ ಇಸಾಬೆಲ್ ಪ್ಯೂಪರ್ಟ್ ಅವರಿಗೆ ನೀಡಲಾಗುವುದು

ಭಾರತ ಮತ್ತು ಅಮೆರಿಕ ಅಕ್ರಮ ಪಣಕಾಸು ವರ್ಗಾವಣೆ ನಿಯಂತ್ರಣದ ಕ್ರಮಗಳು ಮತ್ತು ಭಯೋತ್ಪಾದಕರಿಗೆ ಪಣಕಾಸು ಪೂರ್ಸೆಸುವುದನ್ನು ತಡೆಯಲು ಕೈಗೊಳ್ಟಬೇಕಾಗಿರುವ ಕ್ರಮಗಳನ್ನೂ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚಿಸಿವೆ

ಹಣಕಾಸು ಸಚವೆ ನಿರ್ಮಲಾ ಸೀತಾರಾಮನ್ ನೇತೃತ್ವದ ನಿಯೋಗ ಸಭೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿತ್ತು ಅಮೆರಿಕದ ಖಜಾನೆ ಕಾರ್ಯದರ್ಶಿ ಸ್ಲೀವನ್ ಮೆನುಚಿನ್ ನೇತೃತ್ವದ ನಿಯೋಗ ಆ ದೇಶವನ್ನು ಪ್ರತಿನಿಧಿಸಿತ್ತು

ಮನ್ದೀಪ್ ಸಿಂಗ್ ಹರ್ಮನ್ ಪ್ರೀತ್ ಸಿಂಗ್ ಮತ್ತು ಸುನೀಲ್ ಅವರ ಅಮೋಫ ಪ್ರದರ್ಶನ ರಷ್ಯಾ ವಿರುದ್ದ ತಂಡದ ಸುಲಭ ಗೆಲುವಿಗೆ ಪ್ರಮುಖ ಕೊಡುಗೆಯನ್ನು ನೀಡಿತು